ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಕೆ

ಈಶ್ವರಪ್ಪ ವಿಧಾನಪರಿಷತ್ನ ವಿರೋಧ ಪಕ್ಷದ ನಾಯಕ ಖೋಟಾ ಶ್ರೀನಿವಾಸ್ ಮೂಜಾರಿ ಪಾಗೂ ಶಾಸಕ ಆರ್ ಆಶೋಕ್ ನೇತೃತ್ವದಲ್ಲಿ ಬರ ಅಧ್ಯಯನ ನಡೆಯಲಿದೆ ಎಂದು ಬಿಜೆಪಿ ಪ್ರಕಟಣೆ ತಿಳಿಸಿದೆ

ಬೆಳಗಾವಿ ಕಂದಾಯ ವಿಭಾಗ ಸಮಿತಿಗೆ ಆರ್ ವಿ ದೇಶಪಾಂಡೆ ಅಧ್ಯಕ್ಷರಾಗಿದ್ದು ಕಲಬುರಗಿ ವಿಭಾಗದ ಸಮಿತಿಗೆ ಸಹಕಾರ ಸಚಿವ ಬಂಡೆಪ್ಪ ಕಾಶಂಪೂರ್ ಬೆಂಗಳೂರು ವಿಭಾಗಕ್ಕೆ ಎನ್

ಶಿವಶಂಕರ್ ರೆಡ್ಡಿ ಮೈಸೂರು ವಿಭಾಗದ ಸಮಿತಿಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಕೃಷ್ಣಭೈರೆಗೌಡ ಅಧ್ಯಕ್ಷರಾಗಿರುತ್ತಾರೆ ಈ ಸಮಿತಿಗಳು ಜಿಲ್ಲೆಗಳಿಗೆ ಭೇಟಿ ನೀಡಿದ್ದು ಅಲ್ಲಿನ ಪರಿಸ್ತಿತಿಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿವೆ

ಚಾಮರಾಜನಗರದಲ್ಲಿ ವಿರ್ಪಡಿಸಿದ್ದ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಯುವ ಜನರಿಗೆ ಅಗತ್ತ ಉದ್ಯೋಗ ತರಬೇತಿ ನೀಡಲು ಎಲ್ಲಾ ಜಿಲ್ಲೆಗಳಲ್ಲಿ ಕೌಶಲ್ತ ಕೇಂದ್ರಗಳನ್ನು ಆರಂಭಿಸಲಾಗುತ್ತಿದ್ದೆ

ಈ ಕೇಂದ್ರಗಳ ಮೂಲಕ ನಿರುದ್ದೋಗಿ ಯವಕ ಯುವತಿಯರಿಗೆ ತರಬೇತಿ ನೀಡಿ ಸ್ವಾವಲಂಬನೆಯ ಬದುಕು ಕಟ್ಟಿಕೊಡಲಾಗುತ್ತಿದೆ ಇದನ್ನು ಗ್ರಾಮೀಣ ಭಾಗದ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸದರು ತಿಳಿಸಿದರು

ಸಿದ್ದೇಶ್ವರ್ ಹೇಳಿದ್ದಾರೆ ಜಗಳೂರಿನಲ್ಲಿ ಆರಂಭಗೊಂಡ ರಾಜ್ಯಮಟ್ಟದ ಹೊನಲು ಬೆಳಕಿನ ಮರುಷ ಮತ್ತು ಮಹಿಳೆಯರ ಮ್ಕಾಟ್ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕ್ರೀಡಾ ಕ್ಷೇತ್ರಕ್ಕೆ ನೀಡಿದ ಪೋತ್ಸಾಪದಿಂದ ದೇಶದ ಕ್ರೀಡಾಪಟುಗಳು ಏಷಿಯನ್ ಕಾಮನ್ವೆಲ್ತ್ ಸೇರಿದಂತೆ ಅನೇಕ ಅಂತರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಎಂದರು ಶಿವಮೊಗ್ಗ ಸಂಸದ ಬಿ

ರಾಘವೇಂದ್ರ ಮಾತನಾಡಿ ಯುವಶಕ್ತಿ ರಾಷ್ಟದ ಶಕ್ತಿ ಎಂದು ಸಂಕಲ್ಪ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯುವಜನರಲ್ಲಿರುವ ಕೌಶಲ್ಯ ಹೊರತರಲು ಮತ್ತು ನಿರುದ್ಯೋಗ ನಿವಾರಣೆಗೆ ಆನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ ಎಂದರು

ದೆಪಲಿಯಲ್ಲಿಂದು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಸುದ್ದಿಗಾರರಿಗೆ ಅವರು ಈ ವಿಷಯ ತಿಳಿಸಿದರು ತಾವು ಸಂವಿಧಾನ ಬದ್ಧವಾಗಿ ಕರ್ತವ್ಯ ನಿರ್ಮಹಿಸಲಿದ್ದು ಎಲ್ಲಾ ರಾಜಕೀಯ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವುದಾಗಿ ಅವರು ಹೇಳಿದರು

ಹಿರಿಯ ಐಎಎಸ್ ಅಧಿಕಾರಿಯಾಗಿರುವ ಸುನಿಲ್ ಅರೋರ ಅವರು ಇಂಡಿಯನ್ ಏರ್ಲೈನ್ ಸಂಸ್ಥೆಯ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದ್ದರು

ಸಣ್ಣ ಕೈಗಾರಿಕೆಗಳಿಗೆ ಮುಖ್ಯವಾಗಿ ಬೇಕಾಗಿರುವ ಸಾಲದ ಬಂಡವಾಳ ಸರಿಯಾದ ಕಾಲಕ್ಕೆ ಸಿಗುತ್ತಿಲ್ಲ ಇದರ ಜೊತೆಗೆ ಕೈಗೆಟಕುವ ದರದಲ್ಲಿ ನೂತನ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗದೆ ಸಣ್ಣ ಕೈಗಾರಿಕೆಗಳು ಪಲವಾರು ಸಮಸ್ಥೆಗಳಿಂದ ಬಳಲುತ್ತಿವೆ ಎಂದು ರಾಜ್ಯ ಸಣ್ಣ ಕೈಗಾರಿಕೆಗಳ ಸಂಘ ಆತಂಕ ವ್ಯಕ್ತಪಡಿಸಿವೆ ಈ ಕುರಿತು ವಾರ್ತಾ ಸಂಸ್ಥೆಯೊಂದಿಗೆ ಮಾತನಾಡಿದ ರಾಜ್ಯ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷ ಬಸವರಾಜ್ ಎಸ್ ಜವಳಿ ಸರ್ಕಾರಗಳು ಬದಲಾದಂತೆ ಸಣ್ಣ ಕೈಗಾರಿಕೆಗಳ ನೀತಿ ನಿಯಮಗಳು ಬದಲಾಗುತ್ತಿದೆ ಕೈಗಾರಿಕಾ ಸ್ಥಾಪನೆಗೆ ಬೇಕಾದ ಭೂಮಿ ನೀರು ವಿದ್ಯುತ್ ಸೌಲಭ್ಯ ಸಿಗದೆ ಇರುವುದರಿಂದ ರಾಜ್ಯದ ಅಭಿವೃದ್ಧಿಗೆ ಇದು ದೊಡ್ಡ ಹಿನ್ನೆಡೆಯಾಗುತ್ತಿದೆ ಎಂದು ಹೇಳಿದರು ಇದಲ್ಲದೇ ತಮ್ಮ ಉತ್ಪನ್ನಗಳ ಮೇಲೆ ಸಣ್ಣ ಕೈಗಾರಿಕೆಗಳಿಗೆ ಯಾವುದೇ ಬೆಲೆ ನಿಗದಿ ನಿಯಂತ್ರಣ ಇಲ್ಲದೇ ಇರುವುದು ಕೂಡ ಸಮಸ್ಥೆಗಳಿಗೆ ಮುಖ್ಯಕಾರಣವಾಗಿದೆ ಎಂದು ಅವರು ಹೇಳಿದ್ದಾರೆ

ಜಿಲ್ಲಾಡಳಿತ ಗಣಿ ಲಾರಿಗಳ ಸಂಚಾರಕ್ಷೆ ಅನುಮತಿ ನೀಡಿರುವ ಕಾರಣ ವನ್ನ ಜೀವಿಗಳು ಮತ್ತು ಮಾನವ ನಡುವೆ ಸಂರ್ಘಷಕ್ಕೂ ಕಾರಣವಾಗುತ್ತಿದೆ ಎಂಬ ಸಂಗತಿಯನ್ನು ಗ್ರಾಮಸ್ವರು ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯಾ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಇದಲ್ಲದೇ ವನ್ನಜೀವಿಗಳಿಂದ ಅಪಾಯ ಎದುರಾಗಲಿದೆ ಎಂಬ ಕಾರಣಕ್ಕಾಗಿ ಕೆಲವು ಗ್ರಾಮಗಳಲ್ಲಿ ರೈತರು ತಮ್ಮ ಹೊಲ ಮತ್ತು ಗದ್ಲೆಗಳಿಗೆ ಹೋಗಲು ಆತಂಕ ಪಡುತ್ತಿದ್ದಾರೆ